ಉಪಚುನಾಣೆ ನಡೆಯುತ್ತಿರುವ ಕ್ಷೇತ್ರಗಳ ವೈಕಿ ಪಲವು ಕಡೆಗಳಲ್ಲಿ ಬೆಳಗ್ಗೆಯಿಂದಲೇ ಮತದಾರರು ಸರದಿ ಸಾಲಿನಲ್ಲಿ ನಿಂತಿದ್ದುದು ಕಂಡುಬಂದಿತು

ಮಹಿಳಾ ಮತದಾರರು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಸಚಿ ಮತಗಟ್ಟಿ ಗಳನ್ನು ಸ್ಥಾಪಿಸಲಾಗಿದ್ದು ಇಲ್ಲಿ ಮಹಿಳಾ ಅಧಿಕಾರಿಗಳೇ ಕಾರ್ಯನಿರ್ವಹಿಸುತ್ತಿರುವುದು ವಿಶೇಷವಾಗಿದೆ

ಭುವನಹಳ್ಳಿ ಗ್ರಾಮದ ಮತಗಟ್ಟೆಯಲ್ಲಿ ಮತಯಂತ್ರದಲ್ಲಿನ ತಾಂತ್ರಿಕ ತೊಂದರೆಯಿಂದ ಮತದಾನ ಆರಂಭಕ್ಕೆ ಸ್ವಲ್ಪ ವಿಳಂಬವಾಯಿತು

ಮೂಲಭೂತ ಸೌಲಭ್ಯಕ್ಕೆ ಒತ್ತಾಯಿಸಿ ಹೊಸಪೇಟೆ ಸಮೀಪದ ಮುದ್ಲಾಪುರದ ಗ್ರಾಮಸ್ಥರು ಬೆಳಗ್ಗೆ ಸ್ವಲ್ಪ ಹೊತ್ತು ಮತದಾನದಲ್ಲಿ ಪಾಲ್ಗೊಳ್ಳಲಿಲ್ಲ ಆಧಿಕಾರಿಗಳು ಮನವೊಲಿಸಿದ ನಂತರ ಮತದಾನ ಚಲಾವಣೆಗೆ ಮುಂದಾದರು

ಚಿಕ್ಕಬಳ್ಳಾಮರ ಕ್ಷೇತ್ರದಲ್ಲಿ ಮಂದಗತಿಯಲ್ಲಿ ಆರಂಭವಾದ ಮತದಾನ ನಂತರ ಬಿರುಸು ಪಡೆಯಿತು ನಗರದ ತೋಟಗಾರಿಕೆ ಇಲಾಖೆ ಕಚೇರಿಯಲ್ಲಿ ದಿವ್ಕಾಂಗರೇ ನಿರ್ವಹಿಸುವ ಪ್ರತ್ಯೇಕ ಮತಗಟ್ಟೆ ಸ್ಥಾಪಿಸಲಾಗಿದೆ ತಾಲೂಕಿನ ಬಚ್ಚಪಳ್ಳಿಯಲ್ಲಿ ಎಲ್ಲಾ ಮಹಿಳೆಯರೇ ಕಾರ್ಯನಿರ್ವಹಿಸುವ ಮತಗಟ್ಟೆ ಸ್ಥಾಪಿಸಲಾಗಿದೆ

ಬೊಮ್ಮನಹಳ್ಳಿ ಅಮಾನತುಗೊಳಿಸಿದ್ದಾರೆ ಬೆಳಗ್ಗೆ ಮತದಾನ ಆರಂಭವಾಗುತ್ತಿದ್ದಂತೆ ಮತ ಚಲಾಯಿಸಿದವರಲ್ಲಿ ಬಿಜೆಪಿಯ ಕೆ ಆರ್ ಮರಂ ಅಭ್ಯರ್ಥಿ ಬೈರತಿ ಬಸವರಾಜ್ ಮಹಾಲಕ್ಷ್ಮೀ ಲೇಜಿಟ್ನ ಗೋಪಾಲಯ್ಯ

ಸೋಮಶೇಖರ್ ಹಾಗೂ ಹೊಸಕೋಟೆಯ ಪಕ್ಷೇತರ ಅಭ್ವರ್ಧಿ ಶರತ್ ಬಟ್ಟೇಗೌಡ ಸೇರಿದ್ದಾರೆ

ಆರ್ ಪೇಟೆ ಹುಣಸೂರು ಹಾಗೂ ಬೆಂಗಳೂರಿನ ಕೆ ಆರ್ ಪುರ ಯಶವಂತಪುರ ಮಹಾಲಕ್ಷ್ಮಿಲೇಟಿಟ್ ಮತ್ತು ಶಿವಾಜಿನಗರ ಸೇರಿವೆ